ಎರಡೂ ರಾಷ್ಟಗಳ ಸಹಕಾರ ಬಲವರ್ಧನೆ ನಿಟ್ಟನಲ್ಲಿ ರಕ್ಷಣಾ ಮತ್ತು ವಿದೇಶಾಂಗ ಸಚಿವರ ನಿಯಮಿತ ಸಮಾಲೋಚನೆ ವ್ಲವಸ್ಥೆ ರೂಪಿಸುವ ಕುರಿತು ಒಪ್ಪಂದ ಏರ್ಪಟ್ಟತು ಇಂಡೋ ಪೆುಫಿಕ್ ವಲಯದಲ್ಲಿ ವ್ವಾಪಾರ ಮತ್ತು ಸರಕು ಸಾಗಣೆ ಸಹಕಾರ ಹಾಗೂ ಎರಡೂ ರಾಷ್ಷಗಳ ಸಾಗರ ಭದ್ರತಾ ಪಡೆಗಳ ಸಹಕಾರ ಕುರಿತು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು

ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ನೇತೃತ್ವದ ಅಂತಾರಾಷ್ಷೀಯ ಸೌರ ಮ್ನೆತ್ರಿಕೂಟಕ್ಕೆ ಸೇರುವುದಾಗಿ ಜಪಾನ್ ಘೋಷಿಸಿತು

ಇಟಲಿಯ ಉನ್ನತ ಮಟ್ಟದ ನಿಯೋಗವೂ ಅಲ್ಲಿನ ಪ್ರಧಾನಿಯೊಂದಿಗೆ ಆಗಮಿಸಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಗಿಸೆಪಿ ಕೋಂಟಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇಂದು ಆಯೋಜಿಸಿರುವ ಭಾರತ ಇಟಲಿ ತಂತ್ರಜ್ಞಾನ ಶೃಂಗಸಭೆಯಲ್ಲಿ ಇಬ್ಬರೂ ನಾಯಕರು ಭಾಗವಹಿಸಲಿದ್ದಾರೆ ಎರಡೂ ದೇಶಗಳ ಕೈಗಾರಿಕಾ ಮತ್ತು ಸಂತೋಧನಾ ಸಂಸ್ಥೆಗಳಿಗೆ ಅಗತ್ಯ ತಂತ್ರಜ್ಞಾನ ಒದಗಿಸುವುದು ಸೂಕ್ತ ಮಾರುಕಟ್ಟೆ ಸೌಲಭ್ಞ ಕಲ್ಪಿಸುವುದು ಪಾಲುದಾರಿಕೆ ಉದ್ದಮ ಅಭಿವೃದ್ದಿ ಸಂಶೋಧನೆ ಮತ್ತು ಅನುಶೋಧನೆ ಮುಂತಾದವುಗಳ ಕುರಿತು ಶ್ವಂಗಸಭೆಯಲ್ಲಿ ಸಮಾಲೋಚನೆ ನಡೆಯಲಿದೆ ಕಳೆದ ಜೂನ್ನಲ್ಲಿ ಇಟಲಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಗಿಸೆಪಿ ಕೋಂಟಿ ಅವರಿಗೆ ಇದು ಪ್ರಥಮ ಭಾರತ ಭೇಟಿಯಾಗಿದೆ

ಇಟಲಿಯಲ್ಲೂ ಬಹಳಷ್ಟು ಭಾರತೀಯ ಸಂಸ್ಥೆಗಳು ಹೂಡಿಕೆ ಮಾಡಿವೆ

ದೆಹಲಿಯ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ನ ಅಂತಿಮಗೊಳಿಸಲಾಗಿದ್ದು ಪ್ರೇಮ್ನಗರ್ ಕ್ಷೇತ್ರದಿಂದ ವಿಜಯ್ ಪ್ರತಾಪ್ ಸಿಂಗ್ ಅವರಿಗೆ ಟಿಕೆಟ್ ನೀಡಲಾಗಿದೆ ರಾಮಾನುಜಗಂಜ್ ಕ್ಷೇತ್ರದಲ್ಲಿ ರಾಮಕಿಶನ್ ಸಿಂಗ್ ಅವರನ್ನು ಕಣಕ್ಕಿಳಿಸಲಾಗಿದೆ

ಭಾರತ ಮತ್ತು ಕತಾರ್ ನಡುವೆ ಬಾಂಧವ್ಯ ಬಲಪಡಿಸುವ ನಿಟ್ಟನಲ್ಲಿ ಜಂಟ ಆಯೋಗ ರಚಿಸಲು ಎರಡೂ ದೇಶಗಳ ಸರ್ಕಾರಗಳು ನಿರ್ಧರಿಸಿವೆ

ಈ ಕುರಿತು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಮತ್ತು ಕತಾರ್ ವಿದೇಶಾಂಗ ಸಚಿವ ಶೇಕ್ ಮೊಹಮ್ದದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ತಾನಿ ಅವರು ನಿನ್ನೆ ಜಂಟಿ ಘೋಷಣೆಗೆ ಸಹಿ ಹಾಕಿದರು

ಶ್ರೀಲಂಕಾದ ನೆಡುಂತೀವು ಬಳಿ ಮೀನುಗಾರರನ್ನು ಬಂಧಿಸಿದ್ದು ಅವರ ಎರಡು ದೋಣಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ

ದೆಹಲಿ ಎನ್ಸಿಆರ್ ವಲಯದಲ್ಲಿ ಈ ವಾಹನಗಳ ಓಡಾಟ ಕಂಡುಬಂದಲ್ಲಿ ಕೂಡಲೇ ಜಪ್ತಿ ಮಾಡಲು ಸ್ವಪ್ಸ ಆದೇಶ ನೀಡಲಾಗಿದೆ ದೆಹಲಿ ಎನ್ಸಿಆರ್ ಭಾಗದಲ್ಲಿ ಪ್ರಸಕ್ತ ವಾಯುಮಾಲಿನ್ನ ಪರಿಸ್ಥಿತಿ ಭೀಕರವಾಗಿದ್ದು ಅತ್ಯಂತ ವಿಷಮ ಸ್ಥಿತಿ ತಲುಪಿದೆ ಈ ನಿಟ್ಲನಲ್ಲಿ ಹಳೆಯ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗಿದ್ದು

ಇದಲ್ಲದೆ ಈ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಿರುವ ಕುರಿತು ಸ್ಥಳೀಯ ವೃತ್ತಪತ್ರಿಕೆಗಳಲ್ಲಿ ಅರ್ಥಪೂರ್ಣ ಜಾಹಿರಾತು ಪ್ರಕಟಿಸುವಂತೆಯೂ ಸುಪ್ರೀಂಕೋರ್ಟ್ ಸೂಚಿಸಿದೆ ನ್ಲಾಯಮೂರ್ತಿಗಳಾದ ಮದನ್ ಬಿ ಲೋಕೂರ್ ಎಸ್ ಅಬ್ದುಲ್ ನಜೀರ್ ಮತ್ತು ದೀಪಕ್ ಗುಪ್ತ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ ಈ ವಾಹನಗಳ ಸಂಚಾರದ ವಿರುದ್ಧ ಹಾಗೂ ಪರಿಸರ ಮಾಲಿನ್ನ ಕುರಿತು ನಾಗರಿಕರು ನೇರವಾಗಿ ದೂರು ದಾಖಲಿಸಲು ಅನುಕೂಲವಾಗುವಂತೆ ಕೂಡಲೇ ಜಾಲತಾಣದಲ್ಲಿ ಸಾಮಾಜಿಕ ಮಾಧ್ಯಮ ಪೇಜ್ಗಳನ್ನು ಆರಂಭಿಸುವಂತೆಯೂ ಸೂಚಿಸಲಾಗಿದೆ

ಮೂರು ದಿನಗಳ ಈ ಸಮಾವೇಶಕ್ಕೆ ಕೇಂದ್ರ ಆರೋಗ್ಯ ಸಚಿವ ಜೆ

ನಡ್ಡಾ ಮತ್ತು ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೊವಾಲ್ ಚಾಲನೆ ನೀಡಲಿದ್ದಾರೆ ಕೇಂದ್ರ ಆರೋಗ್ಯ ಖಾತೆ ರಾಜ್ಯ ಸಚಿವರಾದ ಅಶ್ವಿನಿ ಕುಮಾರ್ ಚೌದೆ ಮತ್ತು ಅನುಪ್ರಿಯ ಪಟೇಲ್ ಭಾಗವಹಿಸಲಿದ್ದಾರೆ ಆರೋಗ್ಯ ವಲಯದಲ್ಲಿ ವಿವಿಧ ರಾಜ್ಯಗಳು ಅನುಷ್ಣಾನಗೊಳಿಸಿರುವ ಉತ್ತಮ ಸೇವಾ ಕಾರ್ಯಕ್ರಮಗಳು ಮತ್ತು ನಾವಿನ್ಯತ ವ್ಯವಸ್ಥೆ ಕುರಿತು ಶೃಂಗಸಭೆಯಲ್ಲಿ ಚರ್ಚೆ ನಡೆಯಲಿದೆ ರಾಷ್ಷೀಯ ಪರಿಸರ ಇಂಜಿನಿಯರಿಂಗ್ ಸಂಶೋಧನಾ ಸಂಶ್ಹೆಯಲ್ಲಿ ವಾಯುಮಾಲಿನ್ನ ಪರೀಕ್ಷಿಸುವ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಹರ್ಷವರ್ಧನ್ ತಿಳಿಸಿದ್ದಾರೆ ಸಾಂಪ್ರದಾಯಿಕ ಮತ್ತು ಪರಿಸರಸ್ನೇಹಿ ಪಟಾಕಿಗಳ ಶಬ್ದ ಮತ್ತು ವಾಯುಮಾಲಿನ್ತ ಪರೀಕ್ಷೆ ಕುರಿತು ಸಿಬ್ದಂದಿಗೆ ವಿಸ್ತತ ತರಬೇತಿ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಕೇರಳದ ಕೊಟ್ಟನ್ನಲ್ಲಿಂದು ದೇಶದ ಬೃಹತ್ ಡ್ರೈ ಡಾಕ್ ಹಡಗು ನಿರ್ಮಾಣ ಫಟಕಕ್ಕೆ ಕೇಂದ್ರ ಹೆದ್ದಾರಿ ಮತ್ತು ನೌಕಾಯಾನ ಸಚಿವ ನಿತಿನ್ ಗಡ್ನರಿ ಇಂದು ಶಿಲಾನ್ಗಾಸ ನೆರವೇರಿಸಲಿದ್ದಾರೆ

ಮತದಾರರನ್ನು ಮನೆಯಿಂದ ಮತಗಟ್ಟಿಗೆ ಹಾಗೂ ಮತಗಟ್ಟೆಯಿಂದ ಮನೆಗೆ ಕರೆದೊಯ್ಲಲು ಆಯೋಗವು ವಾಹನ ಸೌಲಭ್ಯ ವ್ಯವಸ್ಥೆ ಮಾಡಲಿದೆ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಈ ಸೌಲಭ್ಯವನ್ನು ಪ್ರಾಯೋಗಿಕ ಯೋಜನೆಯಾಗಿ ಚುನಾವಣಾ ಆಯೋಗವು ಈ ಉಪಚುನಾವಣೆಯಲ್ಲಿ ಕಲ್ಪಿಸಲು ಮುಂದಾಗಿದೆ ಚುನಾವಣಾ ಹೆಸರಿನ ಮೊಬೈಲ್ ಆಪ್ಗೆ ನವೆಂಬರ್ ಒಂದರ ಮಧ್ಯರಾತ್ರಿಯಿಂದಲೇ ದಿವ್ಯಾಂಗ ಮತದಾರರು ವಾಹನ ಬುಕ್ಕಿಂಗ್ ಮಾಡಲು ಅವಕಾಶ ಕಲ್ಲಿಸಲಾಗಿದೆ

ರೋಹಿತ್ ಶರ್ಮಾ ಪಂದ್ಭಶ್ರೇಷ್ಠ ಪುರಸ್ಕಾರಕ್ಕೆ ಪಾತ್ರರಾದರು